ಬಾಡಿಗೆ ಮನೆ ಒದಗಿಸಲು ಶೀಘ್ರ ಮಾರ್ಗಸೂಚೆ

ಮೇ ಜೂನ್ ತಿಂಗಳ ಹಿಂಗಾರು ಮತ್ತು ಮುಂಗಾರು ಋತುಗಳ ಕೃಷಿ ಚಟುವಟಿಕೆಗಳಿಗಾಗಿ ಈ ನೆರವು ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು

ವಲಸಿಗರಿಗೆ ವಸತಿ ಆಹಾರ ಮತ್ತು ಕುಡಿಯುವ ನೀರು ಒದಗಿಸಲು ರಾಜ್ಯ ವಿಪತ್ತು ಪರಿಹಾರ ನಿಧಿ ಎಸ್ ಡಿ ಆರ್ ಎಫ್ ಹಣ ಬಳಕೆ ಮಾಡಲು ಸರ್ಕಾರಗಳಿಗೆ ಅವಕಾಶ ನೀಡಲಾಗಿದೆ ಇದಲ್ಲದೆ ಎಲ್ಲಾ ರಾಜ್ಯಗಳ ಎಸ್ ಡಿ ಆರ್ ಎಫ್

ಸ್ವಸಹಾಯ ಗುಂಪುಗಳಿಗೆ ಪೈಸಾ ಪೋರ್ಟಲ್ ಮೂಲಕ ಆವರ್ತನ ನಿಧಿ ನೀಡುವ ವೈಲಟ್ ಯೋಜನೆಯನ್ನು ಗುಜರಾತ್ನಲ್ಲಿ ಪ್ರಾಯೋಗಿಕವಾಗಿ ಕಳೆದ ತಿಂಗಳು ಜಾರಿಗೊಳಿಸಲಾಗಿದ್ದು ಇದೀಗ ಮೇ ತಿಂಗಳಲ್ಲಿ ಎಲ್ಲಾ ರಾಜ್ಯಗಳಿಗೆ ವಿಸ್ತರಿಸಲಾಗಿದೆ ಎಂದು ಅವರು ತಿಳಿಸಿದರು

ಮುಂಗಾರು ಅವಧಿಯಲ್ಲಿಯೂ ಮನ್ರೇಗಾ ಯೋಜನೆಯಡಿ ಉದ್ಯೋಗ ಮುಂದುವರೆಸುವಂತೆ ಯೋಜಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ವಲಸೆ ಕಾರ್ಮಿಕರು ಪಡಿತರ ಪದ್ದತಿ ಅಡಿ ದೇಶದ ಯಾವುದೇ ನ್ನಾಯಬೆಲೆ ಅಂಗಡಿಗಳಲ್ಲಿ ಧಾನ್ಯ ಪಡೆಯಲು ಅನುಕೂಲವಾಗುವಂತೆ ಒಂದು ರಾಷ್ಷ ಒಂದು ಪಡಿತರ ಚೀಟಿ ವ್ಯವಸ್ಟೆಯನ್ನು ಮುಂದಿನ ಮಾರ್ಚ್ ವೇಳೆಗೆ ಜಾರಿಗೊಳಿಸಲಾಗುವುದು

ಈ ಸಂಪೂರ್ಣ ಹಣವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ ಎಂದು ಅವರು ವಿವರಿಸಿದರು ವಲಸೆ ಕಾರ್ಮಿಕರ ಬಾಡಿಗೆ ಮನೆಗೆ ನಿರ್ದಿಷ್ಷ ದರ ಹಾಗೂ ನಗರ ಪ್ರದೇಶದ ಬಡವರ ಬಾಡಿಗೆ ಮನೆಗೆ ಕಡಿಮೆ ದರ ನಿಗದಿಪಡಿಸಲಾಗುವುದು ಕೈಗಾರಿಕೆ ಮತ್ತು ಉದ್ಯಮಗಳು ಕಾರ್ಮಿಕರಿಗೆ ಬಾಡಿಗೆ ಮನೆ ನಿರ್ಮಿಸಬೇಕೆಂದು ಸೂಚಿಸಲಾಗಿದ್ದು ಮನೆ ನಿರ್ಮಾಣಕ್ಕೆ ಸರ್ಕಾರ ನೆರವು ನೀಡಲಿದೆ ಈ ಕುರಿತಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಶೀಘ್ರ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುವುದು

ಬೀದಿಬದಿ ವ್ಯಾಪಾರಿಗಳಿಗೆ ಸುಲಭ ವಿಧಾನದಲ್ಲಿ ಸಾಲಸೌಲಭ್ದ ಕಲ್ಪಿಸಲು ಇನ್ನೊಂದು ತಿಂಗಳೊಳಗೆ ಸರ್ಕಾರ ವಿಶೇಷ ಯೋಜನೆ ಘೋಷಿಸಲಿದೆ

ಬುಡಕಟ್ಷು ಮತ್ತು ಅದಿವಾಸಿಗಳಿಗೂ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಸಚಿವರು ವಿವರಿಸಿದರು

ಸೂಕ್ಷ್ಮಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಕ್ಕೆ ನೀಡಲಾಗಿರುವ ಆರ್ಥಿಕ ಉತ್ತೇಜನಗಳ ಕುರಿತ ಚರ್ಚೆಯಲ್ಲಿ ರಾಜ್ಯ ಸಣ್ಣ ಕ್ಕೆಗಾರಿಕಾ ಸಂಘ ಕಾಸಿಯಾದ ಅಧ್ಯಕ್ಷ ಆರ್ ರಾಜು ಹಾಗೂ ಬೆಂಗಳೂರಿನ ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆಗಳ ಸಂಸ್ಟೆ ಐಸೆಕ್ನ ಪ್ರಾಧ್ಯಾಪಕ ಡಾ ಕೃಷ್ಣ ರಾಜು ಭಾಗವಹಿಸಲಿದ್ದಾರೆ

ಆದರೆ ಶ್ರಮಿಕ್ ವಿಶೇಷ ರೈಲು ಮತ್ತು ವಿಶೇಷ ಪ್ಲಾಸೆಂಜರ್ ರೈಲು ಸೇವೆ ಮುಂದುವರಿಯಲಿದೆ ಎಂದು ಸಚಿವಾಲಯ ತಿಳಿಸಿದೆ ಶ್ರಮಿಕ್ ರೈಲು ಪ್ರಯಾಣಕ್ಕೆ ಮುನ್ನ ತಪಾಸಣೆ ಸಂದರ್ಭದಲ್ಲಿ ಯಾವುದೇ ಪ್ರಯಾಣಿಕರಿಗೆ ಕೊರೋನಾ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಅಂತಹ ಪ್ರಯಾಣಿಕರು ಪ್ರಯಾಣ ಬೆಳೆಸಲು ಅವಕಾಶ ನೀಡುವುದಿಲ್ಲ ಅವರ ಪ್ರಯಾಣದ ವೆಚ್ವವನ್ನು ಹಿಂದಿರುಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ